ಪರಿಹಾರ ಕಾರ್ಯಗಳಿಗೆ ಹೆಚ್ಚಿನ ಪಣ ಮೀಸಲಿಡಬೇಕಾಗಿರುವದರಿಂದ ಹೊಸ ಯೋಜನೆಗಳಿಗೆ ಹಣ ಇಲ್ಲ ಉಪಮುಖ್ಚಮಂತ್ರಿ ಸಿ

ಪ್ರಾದೇಶಿಕಸಮಗ್ರ ಅರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಒಪ್ಪಂದ ಅಂತಿಮಗೊಳಿಸುವ ಮುನ್ನ ಗಂಭೀರ ಚರ್ಚೆ ಅಗತ್ಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿಮತ

ಈಶ್ವರಪ್ಪ ಹೇಳಿದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಜಿಲ್ಲಾ ಪಂಚಾಯ್ತಿ ನೂತನ ಕಟ್ಟಡ ಉದ್ರಾಟಿಸಿ ಮಾತನಾಡಿದ ಅವರು ಮಳೆ ಪ್ರವಾಹ ಸಂತ್ರಸ್ಥರು ಆತಂಕಪಡಬೇಕಿಲ್ಲ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲು ಸಿದ್ದವಿದೆ ಎಂದರು ಜಿಲ್ಡಾ ಪಂಚಾಯುಗಳಿಗೆ ಮತ್ತಪ್ಪು ಬಲ ತುಂಬುವ ನಿಟ್ಟನಲ್ಲಿ ಮತ್ತು ಪಂಚಾಯು ಅಭಿವೃದ್ದಿ ಕಾರ್ಯಗಳಿಗೆ ಅನ್ನಷ್ಟು ವೇಗ ನೀಡುವ ಉದ್ದೇಶದಿಂದ ಪ್ರತಿ ಜಿಲ್ಲಾ ಪಂಚಾಯ್ತಿ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಪಡೆ ಸ್ಥಾಪಿಸಲಾಗುತ್ತದೆ ಎಂದು ಅವರು ಹೇಳಿದರು

ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಎಲ್ಲ ನೆರವು ನೀಡಲಿದೆ ಎಂದು ವಸತಿ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ಅತಿವೃಷ್ಟಿ ಸರ್ಕಾರದ ಪಾಲಿಗೆ ಸತ್ತಪರೀಕ್ಷೆಯಾಗಿದ್ದು ರಾಜ್ಯದ ವಿವಿದೆಡೆ ಸಂತ್ರಸ್ಟರಾದವರಿಗೆ ಕೇಂದ್ರ ಸರ್ಕಾರದ ನೆರವಿನಿಂದ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು

ಹೊಸ ಯೋಜನೆಗಳಿಗೆ ಪ್ರಸ್ತುತ ಬಜೆಟ್ನಲ್ಲಿ ಹಣವಿಲ್ಲಎಂದು ಉಪಮುಖ್ಯಮಂತ್ರಿ ಡಾ

ಈ ಬಾರಿ ಪ್ರವಾಹ ಪರಿಸ್ಥಿತಿ ತೀವ್ರವಾಗಿದ್ದು ಪರಿಹಾರ ಕಾರ್ಯಗಳಿಗೆ ಹೆಚ್ಚಿನ ಪಣ ಮೀಸಲಿಡಬೇಕಾಗುತ್ತದೆ ಆದ್ದರಿಂದ ಹೊಸ ಯೋಜನೆಗಳಿಗೆ ಹಣ ಇಲ್ಲ ಎಂದು ತಿಳಿಸಿದರು ಇತ್ತೀಚೆಗೆ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮೇಲೆ ನಡೆದ ಆದಾಯ ತೆರಿಗೆ ಇಲಾಖೆ ದಾಳಿ ಹಿನ್ನೆಲೆಯಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಕಾನೂನುಬಾಹಿರವಾಗಿ ವೈದ್ಯಕೀಯ ಸೀಟುಗಳ ಬ್ಲಾಕಿಂಗ್ ನಡೆಯುತ್ತಿಲ್ಲ ಆದಾಯ ತೆರಿಗೆ ಇಲಾಖೆ ತನಿಖೆಯಿಂದ ಮಾತ್ರ ನಿಜಾಂಶ ಹೊರ ಬರಬೇಕಿದೆ ಎಂದು ಅಶ್ವತ್ಥನಾರಯಣ ಹೇಳಿದರು ಮಹಾರಾಷ್ಷ ಮತ್ತು ಪರಿಯಾಣಾ ವಿಧಾನಸಭೆ ಚುನಾವಣೆಯ ಫಲತಾಂಶ ರಾಜ್ಯದಲ್ಲಿ ನಡೆಯಲರುವ ಉಪಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಉಪ ಮುಖ್ಯಮಂತ್ರಿ ಅಶ್ವತ್ತ ನಾರಾಯಣ ಹೇಳಿದ್ದಾರೆ

ಅನರ್ಹ ತಾಸಕರ ಬಿಜೆಪಿ ಸೇರ್ಪಡೆ ಹಾಗೂ ಅವರಿಗೆ ಉಪ ಚುನಾವಣೆಯಲ್ಲಿ ಟಿಕೆಟ್ ನೀಡುವ ಕುರಿತು ಪಕ್ಷದ ವರಿಷ್ಠರು ತೀರ್ಮಾನ ಕ್ನೆಗೊಳ್ಳಲಿದ್ದಾರೆ ಎಂದು ಅಶ್ವಥ್ ನಾರಾಯಣ ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ಗೋಷ್ಟಿಯಲ್ಲಿ ಮಾತನಾಡಿದ ಅವರು ಇಂತಹ ಒಪ್ಪಂದಗಳು ಗೌಪ್ಪವಾಗಿ ಮುಂದುವರೆದರೆ ದೇಶದ ಅರ್ಥಿಕ ವ್ಯವಸ್ಥೆ ದುರ್ಬಲಗೊಳ್ಳಲಿದೆ ಒಪ್ಪಂದಕ್ಕೆ ಮುನ್ನ ಈ ಬಗ್ಗೆ ಜನಾಭಿಪ್ರಾಯ ಪಡೆದು ಸಾಧಕ ಬಾಧಕಗಳ ಚರ್ಚೆ ನಡೆಸಬೇಕು ಎಂದರು ರಫ್ತು ಮತ್ತು ಆಮದು ಸಮತೋಲಿತವಾಗಿದ್ದಾಗ ಮಾತ್ರ ಸದ್ವಢ ಆರ್ಥಿಕತೆ ಸಾಧ್ಯವಾಗುತ್ತದೆ ಆಮದು ಹೆಚ್ದಾದಂತೆ ನಿರುದ್ದೋಗ ಸಮಸ್ಯೆಯೂ ಬೆಳೆಯುತ್ತದೆ ಎಂಬುದನ್ನು ಮರೆಯಬಾರದು ಆರ್ಸಿಇಪಿಯಿಂದ ಕೈಷಿ ಹಾಗೂ ಹೈನು ಉದ್ದಮ ನೇರ ಸಂಕಪ್ಪ ಎದುರಿಸಬೇಕಾಗುತ್ತದೆ ವಿದೇತಿ ಹಾಲು ಆಮದು ನೀತಿ ಅವೈಜ್ಞಾನಿಕ ಎಂದು ಸಿದ್ದರಾಮಯ್ಯ ವಿವರಿಸಿದರು

ಕೇಂದ್ರ ಸಂಸದೀಯ ವ್ಣವಹಾರಗಳ ಖಾತೆ ಸಚಿವ ಪ್ರಹ್ಲಾದ ಜೋತಿ ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಹ್ಲಾದ ಚೋತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಉದ್ಯಮಗಳನ್ನು ಆರಂಭಿಸಲು ಪ್ರಶಸ್ತ ವಾತಾವರಣವಿದೆ ಜೊತೆಗೆ ಆ ಭಾಗದಲ್ಲಿ ಕೌಶಲ್ಯ ತರದೇತಿ ನೀಡುವುದರಿಂದ ಮಾನವ ಸಂಪನ್ನೂಲ ಕೂಡ ಹೆಚ್ಚಲಿದೆ ಎಂದು ಹೇಳಿದರು

ಜನಜೀವನ ಬಾಧಿತವಾಗಿದೆ ಮಳೆಯ ಕಾರಣದಿಂದಾಗಿ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಕೃಷ್ಣಾ ಮಲಪ್ರಭಾ ಫಟಪ್ರಭಾ ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳು ತುಂಬಿ ಹರಿಯುತ್ತಿವೆ ನವಿಲು ತೀರ್ಥ ಮತ್ತು ಸವದತ್ತಿ ಜಲಾಶಯಗಳಿಂದ ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ಆಣೆಕಟ್ಟಿಗಳ ಕೆಳಭಾಗದ ಪ್ರದೇಶದ ಜನರು ಅಪಾಯ ಸ್ಥಿತಿ ಎದುರಿಸುವಂತಾಗಿದೆ ಪ್ರವಾಹ ಎದುರಿಸಲು ಜಿಲ್ಲಾಡಳತ ಎಲ್ಲಾ ಮುಂಚಾಗ್ರತಾ ಕ್ರಮ ಕೈಗೊಂಡಿದೆ ಪರಿಹಾರ ತಂಡಗಳನ್ನು ಸಿದ್ದವಾಗಿ ಇಡಲಾಗಿದೆ ಹಲವೆಡೆ ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲಾಗಿದೆ ಈ ಮಧ್ಯೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಸ್ವಲ್ಪ ಬಿಡುವು ನೀಡಿದೆ ಕೊಡಗು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಮಳೆ ಕಡಿಮೆಯಾಗಿದೆ

ನರಗುಂದ ಹಾಗೂ ಮುಂಡರಗಿ ತಾಲೂಕಿನಲ್ಲಿ ತಲಾ ಒಂದು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು

ಪಾಟೀಲ ಹೇಳಿದ್ದಾರೆ ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿವರ ನೀಡಿದ ಅವರು ಈ ಕುರಿತು ಸಮೀಕ್ಷೆ ನಡೆಸಲಾಗುತ್ತಿದೆ ಸಮೀಕ್ಷೆ ಪೂರ್ಣಗೊಂಡ ನಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು

ಈ ಸಂದರ್ಭದಲ್ಲಿ ರಾಷ್ಷಪಿತನ ಸಿದ್ಗಾಂತಗಳು ಮತ್ತು ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಮಾನವೀಯ ಮೌಲ್ಯಗಳ ಕುರಿತು ಜನರಿಗೆ ನೆನಪಿಸುವ ಕಾರ್ಯವನ್ನು ಆಕಾಶವಾಣಿಯ ಸುದ್ದಿಸೇವಾ ವಿಭಾಗ ಆದ್ಯತೆಯ ಮೇಲೆ ಮುಂದುವರೆಸುತ್ತಿದೆ ಎಂದು ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ಶ್ರಧಾನ ಮಹಾನಿರ್ದೇಶಕರಾದ ಇರಾ ಜೋತಿ ಹೇಳಿದ್ದಾರೆ

ಬಾನುಲಿಯೊಂದಿಗೆ ವರಕವಿ ದೇಂದ್ರೆ ಅವರದುಅವಿನಾಭಾವ ಸಂಬಂಧ ಅವರೊಬ್ಲ ಅಪ್ಪಟ ಬಾನುಲಿ ಪ್ರಸಾರಕ ಜೊತೆಗೆ ಹತ್ತು ವರ್ಷ ಸಲಹಾಕಾರರಾಗಿ ಆಕಾಶವಾಣಿಗೆ ನೀಡಿರುವ ಕೊಡುಗೆ ಅಗಾಧ ಕನ್ನಡದ ಮಹತ್ತದ ಕವಿ ಬೇಂದ್ರ ಅವರ ವ್ಯಕ್ತಿತ್ತದ ಈ ಮಗ್ಗುಲನ್ನು ಪರಿಚಯಿಸುವ ಧಾರವಾಡ ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕ ಸಿ

ಬೆಳ್ಳಕ್ಕಿ ಅವರು ರಚಿಸಿರುವ ಬಾನುಲದ ಬೇಂದ್ರೆ ಬೆರಗು ಹಾಗೂ ಡಾಕ್ಟರ್ ದ ರಾ

ರಾ

ರಾ ಬೇಂದ್ರೆ ಸಂಶೋಧನಾ ಸಂಸ್ಕ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಷಾತಜ್ಞ ಡಾಕ್ಷರ್ ಬಿ

ರಾಜಪುರೋಹಿತ ಸಾಹಿತಿಗಳಾದ ಡಾಕ್ಷರ್ ಜಿ

ಕುಲಕರ್ಣಿ ಡಾಕ್ಷರ್ ಜಿ

ಹೆಗಡೆ ಪ್ರೊಫೆಸರ್ ಕೆ

ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎನ್ ವಿ